ಸ್ವಾಮಿ ವಿವೇಕಾನಂದರ ಜೀವನದಿಂದ ಸ್ವೂರ್ತಿ ಪಡೆದು ನವಭಾರತ ನಿರ್ಮಿಸುವಂತೆ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಕರೆ

ಶನಿವಾರ ಆರಂಭವಾಗಲಿರುವ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಭಾಗವಾಗಿ ಸ್ವಚ್ಛಭಾರತ್ ನಿರ್ಮಾಣದ ಪ್ರಯತ್ನಗಳನ್ನು ಬಲಗೊಳಿಸುವಂತೆ ಜನತೆಗೆ ಪ್ರಧಾನಮಂತ್ರಿ ಮನವಿ

ಸ್ವಾಮಿ ವೇಕಾನಂದ ಅವರ ಬದುಕಿನಿಂದ ಸ್ವೂರ್ತಿ ಪಡೆದು ನವಭಾರತ ನಿರ್ಮಾಣಕ್ಕೆ ಕ್ಲೆಜೋಡಿಸಬೇಕು ಎಂದು ದೇಶದ ಜನತೆಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ

ದೇಶದ ಅಭಿವೃದ್ದಿಯಲ್ಲಿ ಯುವಕರ ಕೊಡುಗೆಗಳನ್ನು ಪ್ರಶಂಸಿಸಿದ ಅವರು ಸ್ವಾಮಿ ವಿವೇಕಾನಂದರು ಭಾರತದ ಭವಿಷ್ಯ ಯುವಜನಾಂಗವನ್ನು ಅವಲಂಬಿಸಿದೆ ಎಂದಿದ್ದರು ಪ್ರಸ್ತುತ ಯುವಜನತೆ ನಿರ್ದಿಷ್ಟ ಗುರಿಯೊಂದಿಗೆ ಮುನ್ನಡೆಯುತ್ತಿರುವುದನ್ನು ಕಂಡು ತಮಗೆ ಸಂತೋಷವಾಗಿದೆ ಎಂದು ತಿಳಿಸಿದರು ವಿವಿಧ ವಲಯಗಳಲ್ಲಿನ ನೂತನ ತಂತ್ರಗಳು ದೇಶದ ವಿಶ್ವಾಸವನ್ನು ವೃದ್ಧಿಸಿದ್ದು ಸ್ವಾಮಿ ವಿವೇಕಾನಂದರು ಆತ್ಮವಿಶ್ವಾಸ ಮತ್ತು ದೇಶಭಕ್ತಿಯ ಮಂತ್ರವನ್ನು ನೀಡಿರುವುದಾಗಿ ಪ್ರಧಾನಮಂತ್ರಿಯವರು ಹೇಳಿದರು ಸ್ತಚ್ಲಭಾರತ್ ನಿರ್ಮಾಣದ ಪ್ರಯತ್ನಗಳನ್ನು ಬಲಗೊಳಿಸುವ ಉದ್ದೇಶದಿಂದ ಶನಿವಾರ ಆರಂಭಿಸಲಾಗುವ ಸ್ತಚ್ಲತಾ ಹಿ ಸೇವಾ ಅಭಿಯಾನದ ಒಂದು ಭಾಗವಾಗುವಂತೆ ಶ್ರಧಾನಮಂತ್ರಿ ನರೇಂದ್ರಮೋದಿ ಜನತೆಗೆ ಕರೆ ನೀಡಿದ್ದಾರೆ ಇದು ರಾಷ್ಟಪಿತ ಮಹಾತ್ಮಗಾಂಧಿ ಅವರಿಗೆ ಸಲ್ಲಿಸುವ ಅಮೂಲ್ಡ ಶ್ರದ್ದಾಂಜಲಿ ಆಗುತ್ತದೆ ಎಂದು ಅವರು ಪಲವಾರು ಟ್ವೀಟ್ ಮತ್ತು ವಿಡಿಯೋ ಸಂದೇಶಗಳಲ್ಲಿ ತಿಳಿಸಿದ್ದಾರೆ

ಸ್ವಚ್ದ ಭಾರತಕ್ಕಾಗಿ ತ್ರಮಿಸುತ್ತಿರುವ ಎಲ್ಲರಿಗೂ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ

ಸ್ವಚ್ವಭಾರತ್ ಅಭಿಯಾನದ ಸಹಕಾರಕ್ಕೆ ಅವಿರತ ಶ್ರಮಿಸುತ್ತಿರುವವರೊಂದಿಗೆ ಸಂವಾದ ನಡೆಸಲು ತಾವು ಎದುರು ನೋಡುತ್ತಿದ್ದು ಆ ಬಳಕ ಸ್ವಚ್ನತಾ ಚಟುವಟಿಕೆಗಳು ಆರಂಭವಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಆಧಾರ್ ನೋಂದಣಿ ತಂತ್ರಾಂಶವು ಹ್ಯಾಕಿಂಗ್ ಮಾಡಬಹುದಾದಷ್ಟು ದುರ್ಬಲವಾಗಿದೆ ಎಂಬ ಮಾಧ್ವಮ ವರದಿಗಳನ್ನು ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಯುಐಡಿಎಐ ತಳ್ಳಹಾಕಿದೆ ಈ ವರದಿ ಸಂಪೂರ್ಣ ತಪ್ಪು ಮತ್ತು ಬೇಜವಾಬ್ದಾರಿಯಿಂದ ಕೂಡಿದೆ ಆಧಾರ್ ವಿರುದ್ದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಜನರಲ್ಲಿ ಅನಗತ್ಯ ಮತ್ತು ದುರುದ್ದೇಶಪೂರಿತ ಗೊಂದಲಗಳನ್ನು ಹುಟ್ಟು ಹಾಕುತ್ತಿವೆ ಎಂದು ಪ್ರಾಧಿಕಾರ ಹೇಳಿಕೆಯಲ್ಲಿ ತಿಳಿಸಿದೆ ಆಧಾರ್ನ ದತ್ತಾಂಶ ಸಂಪೂರ್ಣ ಸುರಕ್ಷಿತ ಹಾಗೂ ಸುಭದ್ರವಾಗಿದೆ ಎಂದು ಪ್ರಾಧಿಕಾರದ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಎ

ಪಾಂಡೆ ತಿಳಿಸಿದ್ದಾರೆ ಆಧಾರ್ ನೋಂದಣೆ ಮಾಡುವವರ ವಸತಿ ಮಾಹಿತಿ ಜಾಲಭದ್ರತೆ ಮಾಹಿತಿ ಸೋರಿಕೆ ವಿರುದ್ದ ನಿಯಂತ್ರಣ ಸೇರಿದಂತೆ ಸಮಗ್ರ ಭದ್ರತಾ ಕ್ರಮ ಕೈಗೊಂಡಿದ್ದು ಮಾಹಿತಿ ಸೋರಿಕೆಯಾಗಲು ಅಥವಾ ತಂತ್ರಾಂಶ ಹ್ಚಾಕಿಂಗ್ ಮಾಡಲು ಅವಕಾಶವಿಲ್ಲ ಎಂದು ಪ್ರಾಧಿಕಾರ ಸ್ವಪ್ಪಡಿಸಿದೆ ನೋಂದಣಿದಾರ ವ್ಯಕ್ತಿಯು ತನ್ನ ಬಯೋಮೆಟ್ರಕ್ ಗುರುತು ನೀಡದ ಹೊರತು ಯಾವುದೇ ನಿರ್ವಾಹಕ ಆಧಾರ್ ವಿವರಗಳ ಬದಲಾವಣೆ ಮಾಡಲು ಕೂಡ ಸಾಧ್ಯವಿಲ್ಲ ಎಂದು ಪ್ರಾಧಿಕಾರ ತಿಳಿಸಿದೆ ಆಧಾರ್ ನೋಂದಣಿ ಮಾಡಲು ಅಥವಾ ಮಾಹಿತಿ ನವೀಕರಿಸಲು ನಿರ್ದಿಷ್ಟ ಬ್ಯಾಂಕ್ ಶಾಖೆಗಳು ಅಂಚೆ ಕಚೇರಿ ಮತ್ತು ಸರ್ಕಾರಿ ಕಚೇರಿಗಳನ್ನು ಮಾತ್ರ ಸಂಪರ್ಕಿಸುವಂತೆ ಸೂಚಿಸಲಾಗಿದೆ ಯಾವುದೇ ನಕಲಿ ಆಧಾರ್ ಸಂಖ್ಯೆಯನ್ನು ಸೃಷ್ಠಿಸಲಾಗಿಲ್ಲ ಹಾಗೂ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾದವರನ್ನು ಕಪ್ಪುಪಟ್ಟಿಗೆ ಸೇರಿಸಿ ಅವರ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪಾಂಡೆ ತಿಳಿಸಿದರು ಜಮ್ನು ಮತ್ತು ಕಾತ್ಮೀರದಲ್ಲಿ ಜಮ್ನು ಜಿಲ್ಲೆಯ ಜಮ್ನು ತ್ರೀನಗರ ರಾಷ್ಟೀಯ ಹೆದ್ದಾರಿಯ ಜಜರ್ಕೋಟ್ನ ಪ್ರದೇಶದಲ್ಲಿ ಕೆಲ ಶಂಕಿತ ಭಯೋತ್ಪಾದಕರು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆ ಪ್ರದೇಶವನ್ನು ಸುತ್ತುವರೆದು ವ್ಯಾಪಕ ಶೋಧನಾ ಕಾರ್ಯ ಆರಂಭಿಸಲಾಗಿದೆ

ಟ್ರಕ್ನ ಚಾಲಕ ಹಾಗೂ ಮತ್ತೊಬ್ಬ ಸಿಬ್ಬಂದಿಯನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗುತ್ತಿದೆ

ಕಟ್ರಾ ಸಮೀಪ ಸುಖೇತಾರ್ ಗ್ರಾಮದಲ್ಲಿ ಪೋಲಿಸ್ ಸೇನೆ ಮತ್ತು ಸಿಆರ್ಪಿಎಫ್ ಶೋಧನಾ ಕಾರ್ಯದಲ್ಲಿ ತೊಡಗಿದೆ ಈ ಘಟನೆ ಹಿನ್ನೆಲೆಯಲ್ಲಿ ವೈಷ್ಣೋದೇವಿ ಮಂದಿರ ಹಾಗೂ ಕಟ್ರಾದಲ್ಲಿ ಕಟ್ಟೆಚ್ಚರ ಪ್ರಕಟಸಲಾಗಿದೆ ಸಮೀಪದ ಪ್ರದೇಶಗಳ ತಾಲೆಗಳನ್ನು ಮುಚ್ಚಲಾಗಿದೆ ಉತ್ತರ ಶ್ರದೇಶದ ಬಿಜ್ನೋರ್ ಜಿಲ್ಲೆಯಲ್ಲಿನ ರಾಸಾಯನಿಕ ಕಾರ್ಖಾನೆಯೊಂದರಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಬಾಂಬ್ ಸ್ಕೋಟದಲ್ಲಿ ಆರು ಮಂದಿ ಮೃತಪಟ್ಟದ್ದು ಇತರ ಮೂವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ನಗೀನಾ ರಸ್ತೆಯಲ್ಲಿರುವ ರಾಸಾಯನಿಕ ಕಾರ್ಖಾನೆಯಲ್ಲಿ ಸ್ಪೋಟ ಸಂಭವಿಸಿತೆಂದು ಬಿಜ್ನೋರ್ ಜಿಲ್ಲೆ ಪೊಲೀಸ್ ವರಿಷ್ಣಾಧಿಕಾರಿ ಉಮೇಶ್ ಕುಮಾರ್ ಸಿಂಗ್ ಆಕಾಶವಾಣಿಯ ಲಕ್ಷೋ ಬಾತ್ತೀದಾರರಿಗೆ ತಿಳಿಸಿದ್ದಾರೆ ಕಾರ್ಖಾನೆಯ ಇತರ ಎಂಟು ಉದ್ದೋಗಿಗಳಿಗೆ ಸುಟ್ಟ ಗಾಯಗಳಾಗಿರುವುದಾಗಿ ವರದಿಯಾಗಿದೆ ಹರಿಯಾಣದಲ್ಲಿ ವಿದ್ಯುತ್ ಶುಲ್ಲವನ್ನು ಇಳಿಕೆ ಮಾಡಲಾಗಿದೆ

ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮುಂಬೈ ಬ್ರಾಡಿಹೌಸ್ ಶಾಖೆಯ ಮೂಲಕ ಅಕ್ರಮವಾಗಿ ಪಡೆದ ಹಣವನ್ನು ಥಾಯ್ಲೆಂಡ್ ಅಮೆರಿಕ ಬೆಲ್ಲಿಯಂ ಯುಎಇ ಇಟಲಿ ಜಪಾನ್ ಹಾಂಕಾಂಗ್ ಮತ್ತಿತರ ದೇಶಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ ಈ ಹಣವನ್ನು ಮೆಹುಲ್ ಜೋಕ್ಷಿ ಮತ್ತು ಆತನ ಸಂಸ್ಥೆ ವಿದೇಶಿ ಸಾಲಪತ್ರ ಹಾಗೂ ಸ್ವಾಧೀನಪತ್ರಗಳ ಆಧಾರದ ಮೇಲೆ ಪಂಜಾಬ್ ನ್ಲಾಷನಲ್ ಬ್ಲಾಂಕ್ನಿಂದ ಆಕ್ರಮವಾಗಿ ಪಡೆದಿತ್ತು ಎಂದು ಜಾರಿ ನಿರ್ದೇಶನಾಲಯ ಆರೋಪಿ ಪಟ್ಟಿಯಲ್ಲಿ ತಿಳಿಸಿದೆ ಬ್ಲಾಂಕ್ ಸಾಲ ವಂಚನೆ ಮಾಡಿ ದೇಶದಿಂದ ಪಲಾಯನ ಮಾಡುವ ಆರೋಪಿಗಳ ವಿರುದ್ದ ಸರ್ಕಾರ ಕಠಿಣ ಕ್ರಮ ಜರುಗಿಸುತ್ತಿದೆ ಎಂದು ಕೇಂದ್ರ ಗ್ಬಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಆರೋಪಿ ಮೆಹುಲ್ ಜೋಕ್ವಿ ಕುರಿತ ವಿಡಿಯೋ ಪ್ರಕರಣಕ್ಷೆ ಸಂಬಂಧಿಸಿದಂತೆ ಕಾನ್ಪುರ್ನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಇಂತಹ ಸಾಲ ವಂಚನೆ ಅಪರಾಧಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ನೂತನ ಕಾನೂನು ಜಾರಿಗೊಳಿಸಿದೆ ಎಂದರು ಕಾನ್ಪರ್ನ ಛತ್ರಪತಿ ಸಾಹುಜಿ ಮಹಾರಾಜ್ ವಿಕ್ವವಿದ್ಗಾಲಯದ ಘಟಕೋತ್ತವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಚಿವರು ಜ್ವಾನಾರ್ಜನೆಯ ಜೊತೆಗೆ ಸಾಮಾಜಿಕ ಮೌಲ್ಲಗಳನ್ನು ಅಳವಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು

ಕೆಲವು ಸೆಕೆಂಡುಗಳವರೆಗೆ ಕಂಪನ ಸಂಭವಿಸಿದ್ದು ಜನರು ತಮ್ಮ ಮನೆಗಳಿಂದ ಹೊರಗೋಡಿ ಬಂದಿದ್ದಾರೆ ಬಿಹಾರ ಮತ್ತು ಪಶ್ಲಿಮ ಬಂಗಾಳದ ವಿವಿಧ ಭಾಗಗಳಲ್ಲೂ ಕಂಪನದ ಅನುಭವವಾಗಿದೆ ಯಾವುದೇ ಪ್ರಾಣಾಪಾಯದ ವರದಿಯಾಗಿಲ್ಲ ಹೆಚ್ಚಿನ ವಿರಗಳನ್ನು ನಿರೀಕ್ಷಿಸಲಾಗಿದೆ

ಪೊಲೀಸ್ ಅಧಿಕಾರಿಯೊಬ್ಲರ ವಜಾಕ್ಷೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದವರನ್ನು ಗುರಿಯಾಗಿಸಿಕೊಂಡು ಬಾಂಬ್ ದಾಳಿ ನಡೆಸಲಾಗಿದೆ ಎಂದು ನನ್ಗರ್ಹಾರ್ ರಾಜ್ಜಪಾಲರ ವಕ್ತಾರ ಅತಾವುಲ್ಲಾ ಮೋಗ್ಡಾನಿ ತಿಳಿಸಿದ್ದಾರೆ ಸ್ವಳೀಯ ಮೊಲೀಸ್ ಅಧಿಕಾರಿ ಗಿಲಾಲ್ ಪಾಚಾ ಎಂಬಾತ ಹಲವು ಹತ್ತೆಗಳನ್ನು ನಡೆಸಿದ್ದು ನಾಗರಿಕರ ದರೋಡೆ ಮಾಡುತ್ತಿದ್ದ ಅಲ್ಲದೇ ಖಾಸಗಿ ಕಾರಾಗ್ವಹ ನಿರ್ವಹಿಸುತ್ತಿದ್ದ ಹೀಗಾಗಿ ಈತನನ್ನು ಅಧಿಕಾರದಿಂದ ವಜಾಗೊಳಿಸಬೇಕೆಂದು ಪ್ರತಿಭಟನೆ ನಡೆಸಲಾಗಿತ್ತು ಎಂದು ವರದಿ ತಿಳಿಸಿದೆ ಇದುವರೆಗೆ ದಾಳಿಯ ಹೊಣೆಯನ್ನು ಯಾವುದೇ ಸಂಘಟನೆ ಹೊತ್ತುಕೊಂಡಿಲ್ಲ ಶ್ರೀಲಂಕಾದಲ್ಲಿನ ಆಯಕಟ್ಟಿನ ಬಂದರುಗಳ ಮೇಲೆ ನಿಯಂತ್ರಣ ಹೊಂದಲು ಜೈನಾಗೆ ಅವಕಾಶ ಮಾಡಿಕೊಡಲಾಗುತ್ತಿದೆ ಎಂಬ ಹೇಳಿಕೆಗಳನ್ನು ಅಲ್ಲಿನ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ತಳ್ಳಹಾಕಿದ್ದಾರೆ